ವಿಶ್ವ ಸಂಸ್ದೆ ರಚನೆಯಾದಾಗಿನ ಸ್ಥಿತಿಗತಿ ಈಗಿನ ಪ್ರಪಂಚಕ್ಕಿಂತ ತುಂಬಾ ಭಿನ್ನವಾಗಿತ್ತು ಸಮಸ್ಯೆಗಳು ಪರಿಹಾರಗಳೂ ಭಿನ್ನವಾಗಿದ್ದವು ವಿಶ್ವ ಕಲ್ಯಾಣದ ಭಾವನೆಯೊಂದಿಗೆ ಈ ಸಂಸ್ಠೆ ಆರಂಭವಾಗಿದ್ದು ಅದೂ ಕೂಡ ಆ ಸಮಯದ ಮೇಲೆ ಅವಲಂಬಿತವಾಗಿತ್ತು ಎಂದು ಅವರು ಹೇಳಿದರು

ಹೀಗಾಗಿ ಇಡೀ ವಿಶ್ವ ಸಮುದಾಯದ ಮುಂದೆ ಅತಿ ದೊಡ್ಡ ಸವಾಲಿದೆ

ಮೂರನೇ ವಿಶ್ವ ಯುದ್ದ ಆಗಲಿಲ್ಲ ಆದರೆ ಅನೇಕ ಯುದ್ದಗಳಾಗಿವೆ ಎಂಬುದನ್ನು ಅಲ್ಲಗೆಳೆಯುವಂತಿಲ್ಲ ಉಗ್ರವಾದಿಗಳ ದಾಳಿಗಳು ಇದೀ ವಿಶ್ವವನ್ನೇ ನಲುಗಿಸಿವೆ ಈ ಯುದ್ದಗಳಲ್ಲಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಸಾವಿರಾರು ಮಕ್ಕಳು ಪ್ರಪಂಚವನ್ನೇ ಕಾಣದೇ ಇರುವುದು ದುರದ್ವಷ್ಟಕರ ಇನ್ನೆಷ್ಸೋ ಜನರು ತಮ್ಮ ಜೀವನದ ಉಳಿತಾಯಗಳನ್ನು ಕಳೆದುಕೊಂಡರು ತಮ್ಮ ಕನಸುಗಳನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಪ್ರಧಾನಮಂತ್ರಿ ಬೇಸರ ವ್ಯಕ್ತಪದಿಸಿದರು ಈಗ ವಿಶ್ವಸಂಸ್ಥೆ ಅದೆಷ್ಟು ಪ್ರಸ್ತುತ ಎಂದು ಪ್ರಶ್ನಿಸಿದ ಮೋದಿ ಭಾರತಕ್ಕೆ ನಿರ್ಣಯ ಕೈಗೊಳ್ಳುವ ಅಧಿಕಾರ ನೀಡುವಂತೆ ಪ್ರತಿಪಾದಿಸಿದರು

ಹೀಗಾಗಿ ಭಾರತಕ್ಕೆ ನಿರ್ಧರಣಾ ಸ್ಥಾನಮಾನ ನೀಡುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಕೊರೊನಾ ಬಿಕ್ಕಟ್ಟಿನ ವಿರುದ್ದ ಆರು ತಿಂಗಳಿಂದ ಇಡೀ ವಿಶ್ವವೇ ಹೋರಾಟ ನಡೆಸಿದೆ ಆದಾಗ್ಯೂ ಮಹತ್ವದ ಉಪಕ್ರಮಗಳು ಕಾಣಲು ಸಾಧ್ಯವಾಗಿಲ್ಲ ಭಾರತದ ಜನರು ವಿಶ್ವಸಂಸ್ದೆಯ ಕ್ರಾಂತಿಕಾರಕ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲು ದೀರ್ಘಕಾಲದಿಂದ ಕಾಯುತ್ತಿದ್ದಾರೆ ಆದರೆ ಈ ಪ್ರಕ್ರಿಯೆಗಳಿಗೆ ತಾರ್ಕಿಕ ಅಂತ್ಯ ಸಿಗುವುದೇ ಎಂಬ ಪ್ರಶ್ನೆ ಎದುರಾಗಿದೆ ಎಂದು ಅವರು ಕಳವಳ ವ್ಯಕ್ತಪದಿಸಿದರು ವಿಶ್ವಸಂಸ್ಥೆ ಯಾವ ಆದರ್ಶಗಳೊಂದಿಗೆ ರಚಿಸಲ್ಪಟ್ಟಿತ್ತೋ ಅದು ಮತ್ತು ಭಾರತದ ಚಿಂತನೆಗಳು ಒಂದೇ ಇದ್ಲವು ವಸುಧ್ವೆವ ಕುಟುಂಬಕಂ ಎಂಬ ಪರಿಕಲ್ಸನೆ ಭಾರತದ ಸಂಸ್ಕೃತಿಯ ಭಾಗವಾಗಿದೆ ಭಾರತ ಮೊದಲಿನಿಂದಲೂ ವಿಶ್ವ ಕಲ್ಯಾಣಕ್ಕೆ ಆದ್ಯತೆ ನೀಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಶಾಂತಿ ನೆಲೆಸಲು ಅತಿ ಹೆಚ್ಚು ಯೋಧರು ಬಲಿದಾನವಾಗಿರುವ ದೇಶ ಭಾರತ ವಿಶ್ವಸಂಸ್ಥೆಯ ವಿಸ್ತತ ಪಾತ್ರಕ್ಕಾಗಿ ಭಾರತೀಯರು ಎದುರು ನೋಡುತ್ತಿದ್ದಾರೆ ವಿಶ್ವಕ್ಕೆ ಯೋಗ ದಿನ ಪರಿಚಯಿಸಿದ್ದು ಭಾರತ ಜೊತೆಗೆ ಅಂತಾರಾಷ್ಟೀಯ ಸೌರ ಮೈತ್ರಿ ಭಾರತದ ಪ್ರಯತ್ನದಿಂದ ಸಾಧ್ಯವಾಗಿದೆ ಎಂದು ಭಾರತದ ಸಾಧನೆಗಳನ್ನು ಮೋದಿ ತಿಳಿಸಿಕೊಟ್ಟರು ನೆರೆ ಹೊರೆಯೇ ಮೊದಲು ಎಲ್ಲರ ಭದ್ರತೆ ಮತ್ತು ಪ್ರಗತಿ ಭಾರತದ ನೀತಿಗಳು ಎಂದು ಹೇಳಿದ ಪ್ರಧಾನಮಂತ್ರಿ ಕ್ರಾಂತಿ ಕಾರ್ಯಕ್ವಮತೆ ಮತ್ತು ಬದಲಾವಣೆ ಈಗಿನ ಅಗತ್ಯ ಎಂದು ತಿಳಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವಣ ಬೌದ್ದ ಬಾಂಧವ್ಯ ವೃದ್ದಿಗೆ ಒಂದೂವರೆ ಕೋಟಿ ಡಾಲರ್ ಮೊತ್ತದ ನೆರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ಇದು ಎರಡೂ ದೇಶಗಳ ನಡುವೆ ಬೌದ್ದ ಧಾರ್ಮಿಕ ವಲಯದಲ್ಲಿ ಜನರ ನಡುವಿನ ಬಾಂಧವ್ಯ ವ್ಬದ್ದಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ನಾರಂಗ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಶ್ರೀಲಂಕಾ ಪ್ರಧಾನಿ ಮಹಿಂದಾ ರಾಜಪಕ್ಪಾ ಇಂದು ಮೊದಲ ಭಾರತ ಶ್ರೀಲಂಕಾ ವರ್ಚುಯಲ್ ದ್ಲಿಪಕ್ಷೀಯ ಶ್ವಂಗದಲ್ಲಿ ಪಾಲ್ಗೊಂಡಿದ್ದರು ಆಯುರ್ವೇದ ಮತ್ತು ಯೋಗ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳು ಸಮ್ಮತಿಸಿವೆ ಪವಿತ್ರ ಖುಷಿ ನಗರಕ್ಕೆ ಶ್ರೀಲಂಕಾದಿಂದ ಬೌದ್ದ ಯಾತ್ರಾರ್ಥಿಗಳ ನಿಯೋಗ ಮೊದಲ ವಿಮಾನದಲ್ಲಿ ಆಗಮಿಸಲಿದ್ದು ಭಾರತ ಸೌಲಭ್ಯ ಕಲ್ಪಿಸಲಿದೆ ಎಂದು ಅವರು ತಿಳಿಸಿದ್ದಾರೆ ಬೌದ್ದ ತಾಣಗಳ ಪ್ರಾಮುಖ್ಯತೆ ಅರಿತು ಇತ್ತೀಚೆಗೆಷ್ಟೇ ಖುಷಿ ನಗರ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟೀಯ ವಿಮಾನ ನಿಲ್ಲಾಣ ಎಂದು ಘೋಷಿಸಲಾಗಿದೆ ಶ್ರೀಲಂಕಾದಲ್ಲಿ ತಮಿಳರಿಗೆ ನ್ಯಾಯ ಸಮಾನತೆ ಶಾಂತಿ ಮತ್ತು ಗೌರವ ದೊರಕಿಸಿಕೊಡಲು ಅಲ್ಲಿನ ನೂತನ ಸರ್ಕಾರ ಕಾರ್ಯನಿರ್ವಹಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳು ಮತ್ತು ಆಕಾಶವಾಣಿಯ ಜಾಲತಾಣ ನ್ಯೂಸ್ ಆನ್ ಏರ್ ಕಾಮ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಮೂಲಕ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ ಆಕಾಶವಾಣಿ ಹಾಗೂ ದೂರದರ್ಶನ ಪಿಎಂಒ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನಲ್ಗಳಲ್ಲೂ ಕಾರ್ಯಕ್ರಮ ನೇರ ವ್ರಸಾರವಾಗಲಿದೆ ಹಿಂದಿ ಅವತರಣಿಕೆಯ ನಂತರ ಆಕಾಶವಾಣಿಯ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ

ಬಿಜೆಪಿಯ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿ ಪ್ರಕಟಿಸಲಾಗಿದೆ ಕರ್ನಾಟಕದ ಮುಖಂಡ ಸಿ ಟಿ ರವಿ ಅವರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನು ರಾಷ್ಟ್ರೀಯ ಯುವಮೋರ್ಚಾ ಅಧ್ಯಕ್ಷರಾಗಿ ಹಾಗೂ ಇನ್ನೋರ್ವ ಸಂಸದ ರಾಜೀವ್ ಚಂದ್ರಶೇಖರ್ ಅವರನ್ನು ರಾಷ್ಟೀಯ ವಕ್ತಾರರನ್ನಾಗಿ ನೇಮಕ ಮಾಡಲಾಗಿದೆ ಅಲ್ಲದೇ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ

ಸಂತೋಷ್ ಮುಂದುವರಿಯಲಿದ್ದಾರೆ ಎಂದು ಪಕ್ಷದ ಪ್ರಕಟಣೆ ತಿಳಿಸಿದೆ

ಈ ಒಪಿಡಿಗಳು ರೋಗಿಗಳಿಗೆ ವಿಶೇಷ ಸೇವೆಗಳನ್ನು ಒದಗಿಸುತ್ತವೆ ಇದರಲ್ಲಿ ವೈದ್ಯರಿಂದ ವೈದ್ಯರಿಗೆ ಹಾಗೂ ರೋಗಿಯಿಂದ ವೈದ್ಯರಿಗೆ ಟೆಲಿ ಕನ್ಸಲ್ವೇಷನ್ ಸೇರಿರುತ್ತದೆ

ಹೊರಹೊಮ್ಮುತ್ತಿರುವ ಆಹ್ಲಾದಕರ ತಾಣಗಳು ಎಂಬುದು ಈ ಕಾರ್ಯಕ್ರಮದ ಧ್ಯೇಯ ವಾಕ್ಯವಾಗಿದ್ದು ಇನ್ನಷ್ಟು ಸುಧಾರಿಸುತ್ತಿರುವ ಆಕರ್ಷಿತಗೊಳ್ಳುತ್ತಿರುವ ತಾಣಗಳ ಬಗ್ಗೆ ವಿವರ ಸಿಗಲಿದೆ ಪ್ರವಾಸೋದ್ಯಮವನ್ನು ಚುರುಕುಗೊಳಿಸಲು ಈ ವಿನೂತನ ಪ್ರಯತ್ವ ಮಾದಲಾಗುತ್ತಿದೆ ಈಶಾನ್ಯ ಭಾರತ ಅಭಿವ್ಬದ್ದಿ ಸಚಿವಾಲಯದದಿ ದೇಶದ ಇತರ ಭಾಗಗಳ ಜನರನ್ನು ಈಶಾನ್ಯ ಭಾಗದೊಂದಿಗೆ ಸಂಪರ್ಕಿಸಿ ರಾಷ್ಟೀಯ ಸಮಗ್ರತೆ ಬಲಪದಿಸಲು ಡೆಸ್ಸಿನೇಷನ್ ನಾರ್ತ್ ಈಸ್ಟ್ ಕಾರ್ಯಕ್ರಮ ರೂಪಿಸಲಾಗಿದೆ

ದಿನಗಳ ಕಾರ್ಯಕ್ರಮದಲ್ಲಿ ಈಶಾನ್ಯ ರಾಜ್ಯಗಳ ಪ್ರವಾಸೋದ್ಯಮ ತಾಣಗಳ ಬಗ್ಗೆ ದೃಶ್ಯ ಶ್ರವ್ಯ ಮಾಧ್ಯಮದಲ್ಲಿ ತಿಳಿಸಿಕೊಡಲಾಗುವುದು

ವಿದೇಶಗಳಲ್ಲಿ ತಾಣಗಳನ್ನು ಹುದುಕುವ ಬದಲು ಇಲ್ಲೇ ಇರುವ ಉತ್ತಮ ತಾಣಗಳ ಅನ್ಲೇಷಣೆಯ ಪ್ರಯತ್ನ ಕೂಡ ಈ ಕಾರ್ಯಕ್ರಮದ ಭಾಗವಾಗಿದೆ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ಮಂಡಿಗಳಿಗೆ ಭತ್ತದ ಆವಾಕ ಮುಂಚಿತವಾಗಿಯೇ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಈ ಎರಡೂ ರಾಜ್ಯಗಳಿಂದ ಇಂದಿನಿಂದಲೇ ಅಕ್ಕಿ ಸಂಗ್ರಹ ಆರಂಭಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ರೈತರು ತ್ವರಿತ ಗತಿಯಲ್ಲಿ ತಮ್ಮ ಉತ್ಪನ್ನವನ್ನು ಕನಿಷ್ಠ ಬೆಂಬಲ ಬೆಲೆಯದಿ ಮಾರಾಟ ಮಾಡುವ ವ್ಯವಸ್ಥೆ ಖಾತರಿ ಪಡಿಸುವಂತೆ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸೂಚಿಸಿದೆ

ಖಾದಿ ಮತ್ತು ಗುಡಿ ಕ್ವೆಗಾರಿಕಾ ಆಯೋಗ ಸ್ಲದೇಶಿ ಪರಿಕಲ್ಸನೆಯನ್ನು ಉತ್ತೇಜಿಸಲು ವಿಶೇಷ ರಕ್ಷಣಾ ಸಮೂಹ ಎಸ್ಪಿಜಿ ರಚಿಸಲು ಹೆಜ್ಜೆ ಇರಿಸಿದೆ ದೆಹಲಿಯ ದ್ಲಾರಕಾದಲ್ಲಿ ಹೊಸ ಖಾದಿ ಮಾರಾಟ ಮಳಿಗೆಯನ್ನು ಇಂದು ಉದ್ಘಾಟಿಸಲಾಯಿತು